ಸಂವಿಧಾನ ಶಿಲ್ಪಿ ಡಾ

ಆರ್

ದೇಶಾದ್ಯಂತ ಅವರ ಸ್ಗರಣೆ ನಡೆಯುತ್ತಿದೆ ಸಂಸತ್ ಭವನದ ಆವರಣದಲ್ಲಿರುವ ಅಂಬೇಢರ್ ಪ್ರತಿಮೆಗೆ ರಾಷ್ಷಪತಿ ರಾಮನಾಥ ಕೋವಿಂದ್ ಉಪರಾಷ್ಸಪತಿ ವೆಂಕಯ್ಯನಾಯ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಾಜಿ ಪ್ರಧಾನಿ ಮನಮೋಹನ್ಸಿಂಗ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಥಾವರ್ಚಂದ್ ಗೆಹ್ಲೋಟ್ ಸಂಸದೀಯ ವ್ವವಹಾರಗಳ ಸಚಿವ ಪ್ರಹ್ಲಾದ್ ಜೋಷಿ ಮತ್ತಿತರ ಸಂಸದರು ಪುಷ್ಪನಮನ ಸಲ್ಲಿಸಿದರು ರಾಜ್ಯದಲ್ಲಿ ಡಾ

ಅಂದೇಡ್ತರ್ ಅವರ ಪುಣ್ಯಸ್ತರಣೆ ಅಂಗವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿಧಾನಸೌಧ ಮುಂಭಾಗದಲ್ಲಿರುವ ಅಂದೇಢರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು ಉಪಮುಖ್ಯಮಂತ್ರಿಗಳಾದ ಗೋವಿಂದ ಎಂ ಕಾರಜೋಳ ಡಾ

ಎನ್ ಅಶ್ವಥ್ ನಾರಾಯಣ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ದೀನದಲಿತರ ಹಿತ ರಕ್ಷಣೆಗಾಗಿ ತಮ್ಮ ಇಡಿ ಬದುಕನ್ನು ಮೀಸಲಿಟ್ಟದ್ದ ಡಾ

ಆರ್ ಅಂಬೇಡ್ಕರ್ ಸಾಮಾಜಿಕ ಸಮಾನತೆಗಾಗಿ ಹೋರಾಟ ನಡೆಸಿದ ಮಹಾನ್ ನಾಯಕ ಎಂದು ಹೇಳಿದರು ಬದಾಮಿಯಲ್ಲಿ ಮಾಜಿ ಮುಖ್ಯಮಂತ್ರಿ ವಿಧಾನ ಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅಂದೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಮಂಡ್ಕದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಜಿಲ್ಲಾಧಿಕಾರಿ ಎಂ

ವೆಂಕಟೇಶ್ ಮಾತನಾಡಿ ಅಂಬೇಡ್ತರ್ ಅವರು ವರ್ಗ ರಹಿತ ಜಾತಿ ರಹಿತ ಹಾಗೂ ವರ್ಣ ರಹಿತ ಸಮಾಜವನ್ನು ನಿರ್ಮಾಣ ಮಾಡುವುದರ ಮೂಲಕ ಇಡೀ ವಿಶ್ವಕ್ಕೆ ಮಹೋನ್ನತವಾದ ಕೊಡುಗೆಯನ್ನು ನೀಡಿದ್ದಾರೆ ಎಂದು ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಅಂಬೇಡ್ತರ್ ಅವರ ಸ್ತರಣಾ ಕಾರಕ್ತಮಗಳನ್ನು ಹಮ್ಹಿಕೊಳ್ಳಲಾಗಿತ್ತು ಚಿಕ್ಕಬಳ್ಣಾಪುರದಲ್ಲಿ ಡಾ

ಆರ್ ಅಂಬೇಡ್ತರ್ ಪುತ್ವಳಗೆ ಜಿಲ್ಲಾಧಿಕಾರಿ ಆರ್ ಲತಾ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು

ಬಿ ಆರ್ ಅಂಬೇಡ್ಕರ್ ಅವರ ಮಹಾ ಪರಿನಿರ್ವಾಣ ದಿನಾಚರಣೆ ಕಾರ್ಯಕ್ರಮವನ್ನು ಗದಗದಲ್ಲಿ ಇಂದು ಆಚರಿಸಲಾಯಿತು ಡಾ ಅಂಬೇಡ್ಕರ್ ಅವರ ಪುಕ್ಕಳಿಗೆ ವಿವಿಧ ಸಂಘಟನೆಗಳ ಮುಖಂಡರು ಹೂ ಮಾಲೆ ಅರ್ಪಿಸಿ ಗೌರವ ನಮನ ಸಲ್ಲಿಸಿದರು

ಕ್ರಾಂತಿ ಗೀತೆಗಳನ್ನು ಪ್ರಸ್ತುತ ಪಡಿಸಿದರು ಹೈದರಾಬಾದ್ನಲ್ಲಿ ಇತ್ತೀಚೆಗೆ ನಡೆದ ದಿಶಾ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಬಂಧನಕೊಳಗಾಗಿದ್ದ ನಾಲ್ವರು ಆರೋಪಿಗಳು ಇಂದು ಬೆಳಗ್ಗೆ ಹೈದರಾಬಾದ್ ಹೊರವಲಯದ ಚಿಚಾನ್ಪಲ್ಲಿ ಬ್ರಿಡ್ಜ್ ಬಳಿ ಮೊಲೀಸ್ ಎನ್ಕೌಂಟರ್ನಲ್ಲಿ ಸತ್ತಿದ್ದಾರೆ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

ತೆಲಂಗಾಣ ಪೋಲಿಸರ ಕಾರ್ಯಾಚರಣೆಯನ್ನು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸ್ವಾಗತಿಸಿದ್ದಾರೆ ಆತ್ಯಾಚಾರಿಗಳನ್ನು ತನಿಖೆಗಾಗಿ ಖುದ್ದು ಸ್ಥಳಕ್ಕೆ ಕೆರೆದೊಯ್ದ ಸಂದರ್ಭದಲ್ಲಿ ಹೋಲಿಸರ ಮೇಲೆ ಪ್ರತಿದಾಳಿ ನಡೆಸಲು ಮುಂದಾದಾಗ ಪ್ರಾಣ ರಕ್ಷಣೆಗಾಗಿ ಅವರನ್ನು ಪತ್ಯೆಗೈಯಲಾಗಿದೆ ಎಂದು ತಿಳಿಸಿದರು

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತನಿಖಾ ಸ್ಥಳಕ್ಕೆ ಕೆರೆದೊಯ್ದ ಸಂದರ್ಭದಲ್ಲಿ ಆರೋಪಿಗಳು ತಪ್ಪಿಸಿಕೊಂಡು ಹೋಗಲು ಪ್ರಯತ್ನಿಸಿದಾಗ ಹೊಲೀಸರು ಬಲವಾದ ನಿರ್ಧಾರ ಕೈಗೊಂಡು ಎನ್ಕೌಂಟರ್ ಮೂಲಕ ಪತ್ಯೆಗೈದಿದ್ದಾರೆ ಕರ್ನಾಟಕ ಮೂಲದ ಸೈಬರಾಬಾದ್ ಪೋಲಿಸ್ ಆಯುಕ್ತ ವಿಶ್ವನಾಥ್ ಸಜ್ಜನರ್ ನೇತೃತ್ವದ ತಂಡ ಉತ್ತಮ ಕಾರ್ಯನಿರ್ವಹಿಸಿದೆ ಎಂದು ಶ್ಲಾಘಿಸಿದರು

ಈ ಯೋಜನೆಯನ್ನು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳತ ಪ್ರದೇಶಗಳಲ್ಲಿ ಜಾರಿಗೊಳಿಸಲಾಗುವುದು ಪೊಲೀಸ್ ಕಾಣೆಗಳಲ್ಲಿನ ಹೆಲ್ಪ್ ಡೆಸ್ಕೆಗಳನ್ನು ಹೆಚ್ಚು ಮಹಿಳಾ ಸ್ನೇಹಿಗೊಳಿಸುವುದು ಮತ್ತು ಅವುಗಳನ್ನು ಸುಲಭವಾಗಿ ಸಂಪರ್ಕಿಸಲು ಸಾಧ್ಯವಾಗುವಂತೆ ಮಾಡುವ ಉದ್ದೇಶವಿದೆ ಜೊತೆಗೆ ಯಾವುದೇ ಸಂತ್ರಸ್ತ ಮಹಿಳೆ ಅಲ್ಲಿಗೆ ಹೋಗಿ ನೇರ ದೂರು ನೀಡುವ ಏಕೈಕ ಸಹಾಯ ಕೇಂದ್ರವನ್ನಾಗಿ ಮಾಡಬೇಕು ಅಲ್ಲಿ ವಿಶೇಷವಾಗಿ ಮಹಿಳಾ ಪೊಲೀಸ್ ಪೇದೆಗಳನ್ನು ನಿಯೋಜಿಸಬೇಕು ಎನ್ನಲಾಗಿದೆ ಈ ಹೆಲ್ಪ್ ಡೆಸ್ಕ್ಗಳಲ್ಲಿ ವಕೀಲರು ಮನಃತಾಸ್ತಜ್ಞರು ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಕಾನೂನು ತಜ್ಞರು ಆಪ್ತ ಸಲಹೆಗಾರರು ಮತ್ತಿತರರ ಸಂಪರ್ಕಗಳೊಂದಿಗೆ ಮಹಿಳೆಯರಿಗೆ ಸೂಕ್ತ ನೆರವು ನೀಡುವಂತೆ ಸೂಚಿಸಲಾಗಿದೆ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 ಈ ಬಗ್ಗೆ ಈಗ ತುರ್ತಾಗಿ ಪರಿಶೀಲಿಸಬೇಕಾಗಿದೆ ಎಂದು ಅವರು ಸಹ ಅವರು ಬಲವಾಗಿ ಪ್ರತಿಪಾದಿಸಿದ್ದಾರೆ ಮಹಿಳೆಯರ ಸುರಕ್ಷತೆ ಒಂದು ಗಂಭೀರ ವಿಷಯವಾಗಿದ್ದು ಈ ಕುರಿತು ಹೆಚ್ಚನ ಗಮನ ಹರಿಸಬೇಕಾಗಿದೆ ಮಹಿಳೆಯರ ಬಗ್ಗೆ ಗಂಡು ಮಕ್ಕಳಲ್ಲಿ ಗೌರವದ ಭಾವನೆಯನ್ನು ಮೂಡಿಸುವುದು ಪೋಷಕರ ಜವಾಬ್ದಾರಿಯಾಗಿದೆ ಎಂದು ಅವರು ಹೇಳಿದರು ಸಾಮಾಜಿಕ ಪರಿವರ್ತನೆಗಾಗಿ ಮಹಿಳಾ ಸಬಲಿಕರಣ ಎನ್ನುವ ವಿಷಯ ಕುರಿತು ದೆಹಲಿಯಲ್ಲಿಂದು ಸಮಾವೇತದಲ್ಲಿ ರಾಷ್ಟಪತಿ ಮಾತನಾಡಿದರು

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಸ ವಿಲೇವಾರಿಗೆ ಈಗಾಗಲೇ ಸ್ಥಳ ನಿಗದಿ ಮಾಡಲಾಗಿದೆ ಈ ಯೋಜನೆಯ ಉಸ್ತುವಾರಿಗೆ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ನಿರೀಕ್ಷೆಯಂತೆ ಎಲ್ಲ ಕೆಲಸ ಕಾರ್ಯಗಳು ಅನುಷ್ಠಾನಗೊಂಡಲ್ಲಿ ಒಂದೆರೆಡು ವರ್ಷಗಳಲ್ಲಿ ಯೋಜನೆ ಪೂರ್ಣಗೊಳ್ಳಲಿದೆ ಎಂದರು

ಮಾಧುಸ್ವಾಮಿ ಹೇಳದ್ದಾರೆ ತುಮಕೂರಿನಲ್ಲಿಂದು ಜಿಲ್ಲಾ ಪಂಚಾಯತ್ ಹಾಗೂ ಗ್ರಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಸ್ವಚ್ಯತೆಯೇ ಸಮೃದ್ಧಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮನೆಗಳಲ್ಲೇ ಒಣ ಮತ್ತು ಪಸಿ ಕಸ ವಿಂಗಡಿಸಿ ಸೂಕ್ತ ನಿರ್ವಹಣೆ ಮಾಡುವುದು ದೈನಂದಿನ ಪ್ರಕ್ರಿಯೆಯಾಗಬೇಕು ಪುಡಿ ಕಸದ ಮೌಲ್ಯವರ್ಧನೆ ಮಾಡಿ ಕಲ್ಲಿದ್ದಲು ತಯಾರಿಸಬಹುದಾದ ತಂತ್ರಜ್ಞಾನವಿದೆ ಅದೇ ರೀತಿ ತೆಂಗಿನ ಕಾಯಿಯಿಂದ ಬರುವ ತ್ಯಾಜ್ಯದಿಂದ ಮೌಲ್ಯವರ್ಧನೆ ಮಾಡಿದಲ್ಲಿ ಉತ್ತಮ ಆದಾಯ ಗಳಸಬಹುದಾಗಿದೆ ಎಂದರು

ಆರ್

ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಪ್ಲಾಸ್ಟಿಕ್ ಬಾಟಲ್ ಕ್ರಷ್ ಮಾಡಿ ಮರುಬಳಕೆ ಮಾಡುವ ಯಂತ್ರಕ್ಕೆ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೆಶಕ ಶಿವಯೋಗಿ ಸಿ ಕಳಸದ ಇಂದು ಚಾಲನೆ ನೀಡಿದರು

ನಿಗಮವು ಪರಿಸರ ಸ್ನೇಹಿ ಕಾರ್ಯಕ್ರಮಗಳಡಿ ಈ ಯೋಜನೆಯನ್ನು ಪ್ರಾಯೋಗಿಕವಾಗಿ ಜಾರಿಗೆ ತಂದಿದೆ

ಐಐಟ ಮುಂಬೈ ಖಾನ್ಪುರ ಖರಗ್ ಪುರ ಮತ್ತು ಮದ್ರಾಸ್ ಗಳಲ್ಲೂ ಈ ಕೋಶಗಳನ್ನು ಸ್ವಾಪಿಸಲಾಗಿದೆ ಐಐಟಗಳ ಸಹಯೋಗದಲ್ಲಿ ಇಸ್ತೋ ಬಾಹ್ಕಾಕಾಶ ವಲಯದಲ್ಲಿ ಇನ್ನಷ್ಟು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಭಿವೃದ್ದಿ ಪಡಿಸಲಿದೆ ಎಂದು ಕೇಂದ್ರ ಬಾಹ್ವಾಕಾಶ ಖಾತೆ ಸಹಾಯಕ ಸಚಿವ ಡಾ ಜಿತೇಂದ್ರ ಸಿಂಗ್ ರಾಜ್ಯಸಭೆಗೆ ಲಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ

ರಾಜ್ಯದೆಲ್ಲಡೆ ಒಣಹವೆ ಮುಂದುವರೆದಿದೆ

ಮುನ್ಲೂಚನೆಯಂತೆ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಕರಾವಳ ಮತ್ತು ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರೆಯಲಿದೆ ಬೆಂಗಳೂರಿನಲ್ಲಿ ಭಾಗಶಃ ಮೋಡಕವಿದ ವಾತಾವರಣವಿದ್ದು ಬೆಳಗಿನ ವೇಳೆ ಕೆಲ ಪ್ರದೇಶಗಳಲ್ಲಿ ಮಂಜು ಮುಸುಕುವ ಸಾಧ್ಯತೆ ಇದೆ